ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಅಫಿಡವಿಟ್ ಸಲ್ಲಿಸಿದ ಕೇಂದ್ರ ಸರ್ಕಾರ ಮೀಸಲಾತಿ ಯೋಜನೆಗಳ ಪ್ರಯೋಜನ ಪಡೆಯದ ಆರ್ಥಿಕ ದುರ್ಬಲರಿಗೆ ನೆರವು ನೀಡಲು ಸಾಂವಿಧಾನಿಕ ತಿದ್ಲುಪಡಿ ಅಗತ್ಯವಿತ್ತು ಎಂದು ತಿಳಿಸಿದೆ

ಜಮ್ನು ಕಾತ್ನೀರದ ಪರಿಸ್ಥಿತಿಯನ್ನು ಪರಾಮರ್ತಿಸಲು ನೇಮಿಸಲಾಗಿದ್ದ ಮೂವರು ವಿಶೇಷ ವೀಕ್ಷಕರು ದೆಹಲಿಯಲ್ಲಿ ನಿನ್ನೆ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಹಾಗೂ ಆಯುಕ್ತರಾದ ಅಶೋಕ್ ಲವಾಸ ಮತ್ತು ಸುತೀಲ್ಚಂದ್ರ ಅವರನ್ನು ಭೇಟಿಯಾದರು ಬಳಕ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿದ ಆಯೋಗ ವಿಶೇಷ ವೀಕ್ಷಕರು ಜಮ್ನು ಕಾತ್ನೀರಕ್ಕೆ ಶೀಘ ಭೇಟಿ ನೀಡಲಿದ್ದಾರೆ ಎಂದರು ವೀಕ್ಷಕರಾದ ಎ ಎಸ್ ಗಿಲ್ ನೂರ್ ಮೊಹಮ್ನದ್ ಮತ್ತು ವಿನೋದ್ ಜುತ್ಲಿ ರಾಜ್ಯದ ವಿವಿಧ ರಾಜಕೀಯ ಪಕ್ಷಗಳು ಆಡಳಿತಾಧಿಕಾರಿಗಳು ಮತ್ತು ಇತರರನ್ನು ಭೇಟಿಯಾಗಿ ಅಭಿಪ್ರಾಯ ಪಡೆಯಲಿದ್ದಾರೆ ಎಂದು ಆಯೋಗ ತಿಳಿಸಿದೆ

ಎರಡೂ ಪಕ್ಷಗಳು ಒಗ್ಗೂಡಿ ಚುನಾವಣೆ ಎದುರಿಸಲು ನಿರ್ಧರಿಸಿವೆ ಗುವಾಹತಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕ್ಷೆಗೊಳ್ಳಲಾಯಿತು ಸಭೆಯಲ್ಲಿ ಬಿಜೆಪಿ ನಾಯಕ ರಾಮ್ಮಾಧವ್ ಎಜಿಪಿ ಅಧ್ಯಕ್ಷ ಅತುಲ್ ಬೋರಾ ಕಾರ್ಯಾಧ್ಯಕ್ಷ ಕೇಶವ್ ಮಹಾಂತ ನಾರ್ಥ್ ಈಸ್ ಡೆಮಾಕೆಟಕ್ ಅಲ್ಲೆಯನ್ ಸಂಚಾಲಕ ಹಿಮಂತ ಬಿಸ್ತ ಶರ್ಮ ಮತ್ತಿತರರ ಭಾಗವಹಿಸಿದ್ದರು ಗುಜರಾತ್ನ ಪಾಟದಾರ್ ಮೀಸಲಾತಿ ಆಂದೋಲನದ ನಾಯಕ ಹಾರ್ದಿಕ್ ಪಟೇಲ್ ಕಾಂಗ್ರೆಸ್ ಸೇರಿದ್ದಾರೆ ನಿನೈ ಗಾಂಧಿನಗರದಲ್ಲಿ ನಡೆದ ಕಾಂಗ್ರೆಸ್ ರ್ನಾಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಮ್ನಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಾರ್ದಿಕ್ ಪಟೇಲ್ ತಾವು ಸಕ್ರಿಯ ರಾಜಕೀಯಕ್ಷೆ ಶ್ರವೇಶ ಮಾಡುತ್ತಿದ್ಲು ಗುಜರಾತ್ ಜನತೆಯ ಸೇವೆ ಮಾಡಲು ಇದೊಂದು ಉತ್ತಮ ಅವಕಾಶ ಎಂದರು ಮತ್ತೊಂದೆಡೆ ಅಡಳಿತಾರೂಢ ಬಿಜೆಪಿ ಸಾರ್ವತ್ರಿಕ ಚುನಾವಣೆಗೆ ತನ್ನ ಅಭ್ಞರ್ಥಿಗಳನ್ನು ಆಯ್ಲಿ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ತಲಾ ಮೂವರು ಸಂಭಾವ್ಯ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿದೆ

ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಕ್ಲೆತರಿಗೆ ಸಾಲ ಮನ್ನಾ ಹೆಸರಿನಲ್ಲಿ ವಂಚಿಸಲಾಗಿದೆ ಎಂದು ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕ ಪ್ರಕಾಶ್ ಜಾವಡೇಕರ್ ಟೀಕಿಸಿದ್ದಾರೆ ದೆಹಲಿಯಲ್ಲಿ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಭರವಸೆ ನೀಡಿದ್ದ ರೈತರ ಸಾಲಮನ್ನಾ ಘೋಷಣೆಯ ಸದ್ಯದ ಪರಿಸ್ಥಿತಿ ಕುರಿತು ಬಿಜೆಪಿ ಜನರಿಗೆ ವಾಸ್ತವಾಂಶ ಮುಂದಿಡಲಿದೆ ಎಂದು ತಿಳಿಸಿದರು

ವಿದ್ಯುನ್ನಾನ ಮತಯಂತ್ರಗಳಿಗೆ ಜೋಡಿಸಲಾಗುವ ವಿವಿ ಪ್ಲಾಟ್ ವ್ಯವಸ್ಥೆಯಿಂದ ಮತದಾರರು ತಾವು ಚಲಾಯಿಸಿದ ಮತ ತಮ್ನ ಆಯ್ಲೆಯ ಅಭ್ಯರ್ಥಿಗೆ ಚಲಾವಣೆಯಾಗಿದೆಯೇ ಎಂಬುದನ್ನು ಪರಿತೀಲಿಸಬಹುದು

ಮತದಾರರು ತಮ್ಮ ಮತಕ್ಷೇತ್ರ ಹಾಗೂ ಮತಗಟ್ಟೆ ಅರಿಯಲು ಆನ್ಲೈನ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ

ಚುನಾವಣಾ ಸಂದರ್ಭದಲ್ಲಿ ಮತದಾರರ ಬೆರಳಗೆ ಪಟ್ಲಿವ ಅಳಿಸಲಾಗದ ಶಾಯಿಯನ್ನು ತಯಾರಿಸುವ ಮೈಸೂರು ಪೈಂಟ್ ಅಂಡ್ ವಾರ್ನಿಷ್ ಕಂಪನಿ ಮೈ ಲ್ಲಾಕ್ಗೆ ಕೇಂದ್ರ ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಗಾಗಿ ಭಾರೀ ದೇಡಿಕೆಯನ್ನು ನೀಡಿದೆ

ಲೋಕಸಭಾ ಚುನಾವಣೆಗಾಗಿ ಕಳೆದ ಜನವರಿಯಿಂದಲೇ ಅಳಿಸಲಾಗದ ಶಾಯಿ ಉತ್ಪಾದನೆಯಲ್ಲಿ ನಿರತವಾಗಿರುವುದಾಗಿ ಕಂಪನಿ ತಿಳಿಸಿದೆ

ಜಯಲಲಿತಾ ಅವರ ನಿಧನಕ್ಕೆ ಮುನ್ನ ನೀಡಲಾಗಿದ್ದ ಚಿಕಿತ್ಸೆ ಸಂಬಂಧ ವಿಚಾರಣೆ ಪ್ರಕ್ರಿಯೆ ರದ್ದುಪಡಿಸುವಂತೆ ಅಪೋಲೋ ಆಸ್ತ್ರೆ ಸಲ್ಲಿಸಿದ್ದ ಅರ್ಜಿ ಕುರಿತ ಆದೇಶವನ್ನು ಮದ್ರಾಸ್ ಹೈಕೋರ್ಟ್ ಕಾಯ್ಲಿರಿಸಿದೆ ನ್ನಾಯಮೂರ್ತಿಗಳಾದ ಆರ್ ಸುಬ್ಬಯ್ಯ ಹಾಗೂ ಕೃಷ್ಣನ್ ರಾಮಸ್ವಾಮಿ ಅವರನ್ನೊಳಗೊಂಡ ವಿಭಾಗೀಯ ಪೀಠ ತೀರ್ಪನ್ನು ಕಾಯ್ದಿರಿಸಿದೆ ಜಯಲಲಿತಾ ಅವರಿಗೆ ನೀಡಲಾಗಿದ್ದ ಚಿಕ್ಲೆಯ ಗುಣಮಟ್ಟ ಕುರಿತು ಈ ಮುನ್ನ ಮದ್ರಾಸ್ ಹೈಕೋರ್ಟ್ ನ್ಯಾಯಮೂರ್ತಿ ಎ ಅರಮುಗಸ್ವಾಮಿ ನೇತೃತ್ತದ ಆಯೋಗದಿಂದ ತನಿಖೆಗೆ ಆದೇಶಿಸಿತ್ತು

ವಿಮಾನ ಕಾರ್ಯಾಚರಣೆಯಲ್ಲಿ ಸೂಕ್ತ ಮಾರ್ಪಾಡು ಮತ್ತು ಸುರಕ್ಷತಾ ಕ್ರಮ ಕೈಗೊಂಡಿರುವುದು ಖಾತ್ರಿಯಾಗುವವರೆಗೆ ಹಾರಾಟ ಸ್ವಗಿತಗೊಳಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತಿಳಿಸಿದೆ

ಆದರೆ ಪ್ರತಿಪಕ್ಷವಾದ ಲೇಬರ್ ಪಾರ್ಟಿಯ ಮೂವರು ಸಂಸದರು ಸರ್ಕಾರದ ಪ್ರಸ್ತಾವದ ಪರ ಮತ ಚಲಾಯಿಸಿದರು

ಯುರೋಪಿಯನ್ ಒಕ್ಕೂಟದಿಂದ ಒಪ್ಪಂದವಿಲ್ಲದೇ ಹೊರಬೀಳುವ ಕುರಿತಂತೆ ಸಂಸದರು ಇಂದು ಮತ ಚಲಾಯಿಸಲಿದ್ದಾರೆ

ಕಳೆದ ನಾಲ್ಲು ಪಂದ್ಯಗಳಲ್ಲಿ ಎರಡೂ ತಂಡಗಳು ತಲಾ ಎರಡಲ್ಲಿ ಗೆದ್ದಿದ್ದು ಸಮಬಲದಲ್ಲಿವೆ ನೇಪಾಳದಲ್ಲಿ ನಡೆಯುತ್ತಿರುವ ದಕ್ಷಿಣ ಏಷ್ಯಾ ಘಟ್ದಾಲ್ ಒಕ್ಕೂಟ ಸಾಫ್ ಮಹಿಳೆಯರ ಚಾಂಪಿಯನ್ ಚಿಪ್ ಪಂದ್ಯಾವಳಿಯಲ್ಲಿಂದು ಭಾರತ ಮಾಲ್ದೀವ್ಸ್ ವಿರುದ್ದ ಸೆಣಸಲಿದೆ

ಎ ಗುಂಪಿನಲ್ಲಿ ಆತಿಥೇಯ ನೇಪಾಳ ಬಾಂಗ್ಲಾ ದೇಶ ಮತ್ತು ಭೂತಾನ್ ಸೆಣಸಲಿವೆ